ನವದೆಹಲಿಯಲ್ಲಿಂದು ಜೆಎಸ್ಟಿ ಮಂಡಳಿ ಸಭೆ ಹಲವು ವಸ್ತುಗಳ ಇಳಿಕೆ ನಿರೀಕ್ಷೆ

ದಕ್ಷಿಣ ಕಾಶ್ನೀರದ ಆವಂತಿಪುರ ಪ್ರದೇಶದಲ್ಲಿನ ಅರಾಮ್ಪುರ ಗ್ರಾಮದಲ್ಲಿ ಸೇನಾಪಡೆಗಳು ಶೋಧ ಕಾರ್ಯಾಚರಣೆ ಆರಂಭಿಸಿದಾಗ ಅಲ್ಲಿ ಅಡಗಿದ್ದ ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿದ್ಲು ಸೇನಾಪಡೆಗಳು ಪ್ರತಿ ದಾಳಿ ನಡೆಸಿ ಭಯೋತ್ಪಾದಕರನ್ನು ಸದೆಬಡಿದಿವೆ ಎಂದು ಹೊಲೀಸ್ ಮಹಾ ನಿರ್ದೇಶಕ ಸ್ವಯಂ ಪ್ರಕಾಶ್ ಪಾಣಿ ತಿಳಿಸಿದ್ದಾರೆ ಗುಂಡಿನ ಚಕಮಕಿ ನಡೆದ ಪ್ರದೇಶದಲ್ಲಿ ಶಸ್ತಾಸ್ತ ಹಾಗೂ ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಹತರಾದ ಭಯೋತ್ವಾದಕರು ಯಾವ ಗುಂಪಿಗೆ ಸೇರಿದವರು ಎಂಬುದನ್ನು ತಿಳಿಯಲು ಪತ್ತೆ ಕಾರ್ಯ ನಡೆಸಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ

ಕೇಂದ್ರ ಮತ್ತು ರಾಜ್ಯದ ಆದಾಯ ಪಾಲುಗಳ ಬಗ್ಗೆ ಈ ಸಭೆಯಲ್ಲಿ ಶ್ರಮುಖವಾಗಿ ಚರ್ಚೆ ನಡೆಸುವ ಸಾಧ್ವತೆ ಇದೆ ಹೈಬ್ರೀಡ್ ಕಾರುಗಳಿಗೆ ಒತ್ತು ನೀಡುವ ಹಿನ್ನೆಲೆಯಲ್ಲಿ ಈ ಸಭೆಯಲ್ಲಿ ಮಹತ್ವದ ಸಮಾಲೋಚನೆ ನಡೆಯುವ ನಿರೀಕ್ಷೆ ಇದೆ

ಸರಕು ಮತ್ತು ಸೇವಾ ತೆರಿಗೆ ಜೆಎಸ್ಟ ವ್ಯವಸ್ಥೆ

ಹಣಕಾಸು ಸಚಿವ ಅರುಣ್ ಜೇಟ್ಲ ಅಧ್ಯಕ್ಷತೆಯ ಜೆಎಸ್ಟಿ ಮಂಡಳಿಯನ್ನು ರಚಿಸಲಾಗಿದೆ ಗುಜರಾತ್ನ ನರ್ಮದಾ ಜಿಲ್ಲೆಯ ಏಕತಾ ಶ್ರತಿಮೆ ಬಳಿ ನಡೆಯುತ್ತಿರುವ ರಾಷ್ಸದ ಐಜಿಪಿಗಳು ಹಾಗೂ ಎಲ್ಲಾ ರಾಜ್ಗಳ ಪೊಲೀಸ್ ಮುಖ್ಯಸ್ಥರ ಮೂರು ದಿನಗಳ ಸಮಾವೇಶದ ಕೊನೆಯ ದಿನವಾದ ಇಂದು ಶ್ರಧಾನಮಂತ್ರಿ ನರೇಂದ್ರಮೋದಿ ಪಾಲ್ಗೊಂಡಿದ್ದು ರಾಷ್ಗೀಯ ಪೊಲೀಸ್ ಸ್ನಾರಕ ಸ್ನರಣಾರ್ಥ ಅಂಚೆಚೀಟಿಯನ್ನು ಬಿಡುಗಡೆ ಮಾಡಲಿದ್ದಾರೆ ಐಬಿ ಅಧಿಕಾರಿಗಳಿಗೆ ರಾಷ್ಷಪತಿ ಅವರು ಪೊಲೀಸ್ ಪದಕಗಳನ್ನು ಅವರು ಪ್ರದಾನ ಮಾಡಿ ನಂತರ ಭಾಷಣ ಮಾಡಲಿದ್ದಾರೆ ಗುಜರಾತ್ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗಾಂಧಿನಗರ ಸಮೀಪದ ಅದಲಾಜ್ ಗ್ರಾಮದ ತ್ರಿಮಂದಿರದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿನಿಧಿಗಳ ಸಮಾವೇಶದಲ್ಲಿ ಇಂದು ಭಾಷಣ ಮಾಡಲಿದ್ದಾರೆ ಎರಡು ದಿನಗಳ ಈ ಸಮಾವೇಶವನ್ನು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ನಿನ್ನೆ ಉದ್ವಾಟಿಬದ್ದರು ರಾಷ್ಷೀಯ ಮಹಿಳಾ ಅಧಿವೇಶನದಲ್ಲಿ ಎಲ್ಲ ರಾಜ್ಯದ ಮಹಿಳಾ ಕಾರ್ಯಕರ್ತರು ನಾಯಕಿಯರು ಭಾಗವಹಿಸುವ ನಿರೀಕ್ಷೆ ಇದೆ ರಫೇಲ್ ಯುದ್ದ ವಿಮಾನ ಒಪ್ಪಂದ ಕುರಿತಂತೆ ಭಾರತೀಯ ವಾಯುಸೇನಾ ಮುಖ್ಯಸ್ನ ಬಿ

ಧನೋವಾ ಅವರ ವಿರುದ್ಧ ಆರೋಪ ಮಾಡಿರುವ ಕಾಂಗ್ರೆಸ್ ಹಿರಿಯ ನಾಯಕ ವೀರಪ್ಪ ಮೊಯಿಲಿ ಮೇಲೆ ಬಿಜೆಪಿ ಇಂದು ತೀವ್ರ ವಾಗ್ನಾಳ ನಡೆಸಿದ್ದು ಈ ಕುರಿತಂತೆ ಪ್ರತಿಪಕ್ಷದ ನಾಯಕರು ಕ್ಷಮೆ ಕೋರಬೇಕೆಂದು ಆಗ್ರಹಿಸಿದೆ ಕೀಳು ಮಟ್ಟದ ರಾಜಕೀಯ ಮಾಡುವ ಮೂಲಕ ಕಾಂಗ್ರೆಸ್ ರಾಷ್ಟದ ಸೇನಾಪಡೆಯನ್ನು ಗುರಿಯಾಗಿಸಿ ಮಾತನಾಡುತ್ತಿದೆ ಎಂದು ಬಿಜೆಪಿ ಆರೋಪಿಸಿದೆ ಮೊಯಿಲಿ ಅವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿರುವ ಬಿಜೆಪಿಯ ಮಾಧ್ವಮ ಉಸ್ತುವಾರಿ ಅನಿಲ್ ಬಲೂನಿ ಕಾಂಗ್ರೆಸ್ ಹಾಗೂ ಅದರ ಮುಖಂಡರು ರಾಷ್ಷದ ಸೈನಿಕರನ್ನು ನೈತಿಕವಾಗಿ ಕುಗ್ಗಿಸುವ ಪ್ರಯತ್ನದಲ್ಲಿ ತೊಡಗಿದ್ದಾರೆ ಎಂದು ಟೀಕಿಸಿದ್ದಾರೆ

ಸಾರ್ವಜನಿಕರ ಆರೋಗ್ಲದಲ್ಲಿ ಸಾಂಪ್ರದಾಯಿಕ ಹಾಗೂ ಪೂರಕ ದಿಷಧಗಳ ಪಾತ್ರಗಳ ಹಾಗೂ ಸಾಂಕ್ರಾಮಿಕವಲ್ಲದ ರೋಗಗಳನ್ನು ತಡೆಗಟ್ಟುವ ನಿಟ್ಟನಲ್ಲಿ ಮತ್ತು ಅಗ್ಗದ ದರದಲ್ಲಿ ಆರೋಗ್ಯ ಸೇವೆ ನೀಡುವ ಕುರಿತಂತೆ ಹೆಚ್ಚನ ಚರ್ಚೆ ನಡೆಸಲಾಯಿತು ಸಾಂಪ್ರದಾಯಿಕ ದಿಷಧ ವ್ಯವಸ್ಥೆಯ ಜಾಗತಿಕರಣಕ್ಕೆ ಎಲ್ಲ ರಾಷ್ವಗಳು ಒಟ್ಟಾಗಿ ಕಾರ್ಯನಿರ್ವಹಿಸುವ ಬಗ್ಗೆ ಸಭೆಯಲ್ಲಿ ಒಪ್ಪಿಗೆ ಸೂಚಿಸಲಾಯಿತು ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ

ಸುಲಿಗೆ ನಡೆಸುತ್ತಿದ್ದ ದಂಧೆಯನ್ನು ಉತ್ತರ ಪ್ರದೇಶ ಪೊಲೀಸರು ಬಯಲು ಮಾಡಿದ್ದಾರೆ

ಚೀನಾ ಹಾಗೂ ಇತರೆ ದೇಶಗಳಿಗೆ ಕರೆ ಮಾಡಿ ಹಣ ವಸೂಲಿ ಮಾಡುತ್ತಿದ್ದರು ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ

ನೀವು ದಂಡ ಪಾವತಿಸಬೇಕಿದೆ ಇಲ್ಲದಿದ್ದರೆ ಬಂಧನಕ್ಕೆ ಒಳಗಾಗಬೇಕಾಗುತ್ತದೆ ಎಂದು ಹೇಳುತ್ತಿದ್ದರು

ಪ್ರತಿಮಾ ಇನ್ಲಿಟ್ಟೂಟ್ ಆಫ್ ಮೆಡಿಕಲ್ ಸೈನ್ಸ್ ಕೇಂದ್ರದಲ್ಲಿ ಈ ವಿಭಾಗಕ್ಕೆ ರಾಷ್ಷಪತಿ ಅಧಿಕೃತವಾಗಿ ಚಾಲನೆ ನೀಡಿದರು

ಕುಮಾರಸ್ವಾಮಿ ಅವರ ಸಚಿವ ಸಂಪುಟದ ಪುನಾರಚನೆ ನಡೆಯಲಿದೆ

ಆ ಪಕ್ಷ ಇದುವರೆಗೂ ಭರ್ತಿ ಮಾಡುವ ಬಗ್ಗೆ ನಿರ್ಧಾರ ಮಾಡಿಲ್ಲ

ಪೌರಾಡಳತ ಸಚಿವ ರಮೇಶ್ ಜಾರಕಿಹೊಳಿ ಹಾಗೂ ಅರಣ್ಯ ಹಾಗೂ ಪರಿಸರ ಖಾತೆ ಹೊಂದಿದ್ದ ಪಕ್ಷೇತರ ಶಾಸಕ ಆರ್

ಜಿಲ್ಲಾ ಸೆಷನ್ಸ್ ಕೋರ್ಟ್ನ ನ್ಲಾಯಧೀಶ ಹೃಷಿಕೇಷ್ಕುಮಾರ್ ಈ ತೀರ್ಮ ನೀಡಿದ್ದಾರೆ ಈ ತಿಂಗಳ ಅಂತ್ಯದಲ್ಲಿ ಬಾಂಗ್ಲಾದೇಶದಲ್ಲಿ ನಡೆಯಲಿರುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಂತಾರಾಷ್ಷೀಯ ವೀಕ್ಷಕರ ಗುಂಪಿಗೆ ವೀಸಾಗಳನ್ನು ವೀತರಿಸುವ ನಿಟ್ಲನಲ್ಲಿ ಬಾಂಗ್ಲಾದೇತ ಸಹಕಾರ ನೀಡದಿರುವ ಬಗ್ಗೆ ಅಮೆರಿಕ ಅಸಮಾಧಾನ ವ್ಯಕ್ತಿಪಡಿಸಿದೆ ಯುಎಸ್ಎಐಡಿಯಿಂದ ನೆರವು ಪಡೆಯುತ್ತಿರುವ ಎನ್ಜಿಒಗಳು ಸೇರಿದಂತೆ ಸ್ಥಳೀಯ ಎನ್ಜಿಒಗಳು ಒಳಗೊಂಡ ಚುನಾವಣಾ ಕಾರ್ಯನಿರ್ವಹಣಾ ತಂಡವನ್ನು ರಚಿಸಿ ಮಾನ್ಗತೆ ನೀಡುವ ಪ್ಪಕ್ರಿಯೆಯನ್ನು ಪೂರ್ಣಗೊಳಿಸುವಂತೆ ಅಮೆರಿಕದ ಗ್ಟಹ ಉಪವಕ್ತಾರ ರಾಬರ್ಟ್ ಪಲ್ಲಾಡಿನೊ ಅವರು ಬಾಂಗ್ಲಾದೇಶಕ್ಕೆ ಆಗ್ರಹಿಸಿದ್ದಾರೆ

ಅಪಘಾತ ಸಂಭವಿಸಿರುವ ಸ್ಥಳ ತೀರ ದುರ್ಗಮ ಪ್ರದೇಶದಲ್ಲಿದ್ದು ವಾಹನದ ಅವಶೇಷಗಳು ದೂರದವರೆಗೆ ಜೆಲ್ಲಾಡಿರುವುದು ರಕ್ಷಣಾ ಕಾರ್ಯಾಚರಣೆಗೆ ತೊಂದರೆಯಾಗಿದೆ

ಒಲಿಂಪಿಕ್ ಚಾಂಪಿಯನ್ ವಿಶ್ವ ಚಾಂಪಿಯನ್ ಸ್ವೇನ್ನ ಕ್ನಾರೋಲಿನ ಮರಿನ್ ರಿಯೋ ಒಲಿಂಪಿಕ್ ಬೆಳ್ದ ಪದಕ ವಿಜೇತೆ ಪಿ

ಸಿಂಧು ಈ ಟೂರ್ನಿಯ ಪ್ರಮುಖ ಆಕರ್ಷಣೆಯಾಗಿದ್ದಾರೆ

ಶ್ರೀಕಾಂತ್ ಎಚ್

ಪ್ರಣೋಯ್ ಮತ್ತು ಸ್ನೆನಾ ನೇಹವಾಲ್ ಟೂರ್ನಿಯಲ್ಲಿ ಭಾಗವಹಿಸಲಿರುವ ಇತರೆ ಪ್ರಮುಖ ಆಟಗಾರರಿದ್ದಾರೆ